ಸಂಸತ್ತಿನ ಜಂಟಿ ಅಧೀವೇಶನವನ್ನುದ್ದೇಶಿಸಿ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ಮಾಡಿದ್ದ ಭಾಷಣದ ಮೇಲೆ ರಾಜ್ಯಸಭೆಯಲ್ಲಿ ನಡೆದ ವಂದನಾ ನಿರ್ಣಯದ ಚರ್ಚೆಯ ವೇಳೆ ಪ್ರಧಾನಮಂತ್ರಿ ಈ ವಿಷಯ ತಿಳಿಸಿದ್ದು

ಕೇಂದ್ರದ ಎನ್ಡಿಎ ಸರ್ಕಾರ ರ್ಶೈತರು ಮತ್ತು ಬಡಜನರ ಹಿತ ಕಾಪಾಡಲು ಸದಾ ಸಿದ್ದವಿದೆ ಎಂದು ಪುನರುಚ್ಲರಿಸಿದ ಶ್ರಧಾನಮಂತ್ರಿ ಅವರು ರೈತರ ಕಲ್ಲಾಣಕಾಗಿ ಕೇಂದ್ರ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ಹೇಳದ್ದಾರೆ

ರೈತರ ಉತ್ಪನ್ನಗಳ ಸಾಗಾಣೆಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಕಿಸಾನ್ ರೈಲು ಮತ್ತು ಕಿಸಾನ್ ಉಡಾನ್ ಯೋಜನೆಯನ್ನು ಪರಿಚಯಿಸಲಾಗಿದೆ ಎಂದು ಅವರು ತಿಳಿಸಿದರು ಕೃಷಿ ಕಾಯ್ಲೆಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸುತ್ತಿರುವ ವಿರೋಧ ಪಕ್ಷಗಳಿಗೆ ತಿರುಗೇಟು ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟಪತಿ ಭಾಷಣದ ಮೇಲಿನ ಚರ್ಚೆಯಲ್ಲಿ ಎಲ್ಲರೂ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದವರೇ ವಿನಃ ಯಾರೊಬ್ಬರೂ ಕೂಡ ರೈತರ ಪ್ರತಿಭಟನೆಯ ಕಾರಣದ ಬಗ್ಗೆ ಚರ್ಚೆ ನಡೆಸಿಲ್ಲ ಎಂದು ಹೇಳಿದರು ಎನ್ಡಿಎ ಸರ್ಕಾರ ಮಾತ್ರವಲ್ಲ ಈ ಹಿಂದೆ ದೇಶವನ್ನು ಮುನ್ನೆಡೆಸಿದ ಪಕ್ಷಗಳೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆ ತರಬೇಕೆಂದು ಬಯಸಿದ್ದರು ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ಅವರ ಹೇಳಿಕೆ ಉಲ್ಲೇಖಿಸಿ ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆಯಾಗಬೇಕು ಎಂದಿದ್ದರು ಆದರೆ ಇದೀಗ ಅವರು ಸಂಪೂರ್ಣ ಯೂ ಟರ್ನ್ ಹೊಡೆದಿದ್ದಾರೆ ಎಂದರು ರಾಜಕೀಯ ಮೈಲೇಜ್ ಪಡೆಯಲು ವಿರೋಧ ಪಕ್ಷಗಳು ಕೃಷಿ ಕಾಯ್ದೆಗಳ ಬಗ್ಗೆ ಚರ್ಚೆ ನಡೆಸುತ್ತಿವೆ ಈಗಾಗಾಲೇ ಅನೇಕ ರಾಜ್ಯಗಳು ಈ ಮಾದರಿಯ ಕೃಷಿ ಸುಧಾರಣಾ ಕಾಯ್ದೆಯನ್ನು ಅನುಷ್ಠಾನ ಮಾಡಿದ್ದಾರೆ ಅದಕ್ಕೆ ಸಹಕಾರ ವಲಯದಲ್ಲಾದ ಡೈರಿ ಕ್ಷೇತ್ರದ ಸುಧಾರಣೆಯೇ ತಾಜಾ ಉದಾಹರಣೆ ಇದರಿಂದ ಡೈರಿ ಉದ್ಯಮದಲ್ಲಿ ನಿರೀಕ್ಷೆಗೂ ಮೀರಿ ಯಶಸ್ಸು ಕಾಣಲಾಗಿದೆ ಎಂದರು ನೂತನ ಕೃಷಿ ಕಾಯ್ದೆಗಳು ರೈತರ ಬೆಳೆಗಳಿಗೆ ನೀಡುವ ಕನಿಷ್ಠ ಬೆಂಬಲ ಬೆಲೆ ಕುಸಿಯುವುದಿಲ್ಲ ಕೃಷಿ ಉತ್ತನ್ನ ಮಾರುಕಟ್ಟೆಯ ಮಂಡಿಗಳು ಮಂದುವರಿಯಲಿವೆ ಕೈಗೆಟಕುವ ದರದಲ್ಲಿ ಪಡಿತರ ಪೂರೈಕೆ ಮಾಡುವ ಕೆಲಸ ಮುಂದುವರಿಯಲಿದೆ ಎಂದು ಅವರು ಹೇಳಿದ್ದಾರೆ ಕೃಷಿ ಕಾಯ್ದೆಯ ಕುರಿತಂತೆ ರೈತರೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಮುಂದೆಯೂ ರಚನಾತ್ಮಕ ಸಲಹೆ ಬಂದರೆ ಸ್ವಾಗತಿಸಲಾಗುವುದು ಸರ್ಕಾರ ರೈತರೊಂದಿಗೆ ಮಾತುಕತೆ ನಡೆಸಲು ಈಗಲೂ ಮುಕ್ತ ಮನಸ್ಸು ಹೊಂದಿದೆ ಎಂದು ಹೇಳದ ಅವರು ಪ್ರತಿಭಟನೆಯಲ್ಲಿ ನಿರತರಾಗಿರುವ ಮಹಿಳೆಯರು ಮಕ್ಕಳ ಬಗ್ಗೆ ಕಾಳಜಿ ಇದೆ ಪ್ರತಿಭಟನೆಯಿಂದ ಅವರನ್ನು ವಾಪಸ್ ಕಳುಹಿಸಿ ಎಂದು ಅವರು ಮನವಿ ಮಾಡಿದರು ಪಂಜಾಬ್ ರೈತರು ಮತ್ತು ಕೆಲವರು ರೈತರ ಹೋರಾಟವನ್ನು ದಿಕ್ಕು ತಪ್ಪಿಸುತ್ತಿವೆ ಎಂದು ಟೀಕಿಸಿದರು

ಕೋರೋನಾ ಸೋಂಕಿನ ಸಮಯದಲ್ಲಿಯೂ ವಿದೇಶಿ ಬಂಡವಾಳ ದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪರಿದು ಬಂದಿದೆ

ಗಡಿ ಭಾಗದಲ್ಲಿ ದುರ್ವರ್ತನೆ ತೋರಿದ ಪಾಕಿಸ್ತಾನಕ್ಕೆ ಭಾರತೀಯ ರಕ್ಷಣಾ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರ ನೀಡಿದ ಅವರು ಗಡಿಯಲ್ಲಿ ಭಾರತೀಯ ಸೇನಾ ಪಡೆಗಳು ಪಾಕಿಸ್ತಾನದ ಪಡೆಗಳಿಗೆ ತಕ್ಕ ಉತ್ತರ ನೀಡಿವೆ ಎಂದೂ ಅವರು ತಿಳಿಸಿದ್ದಾರೆ

ವಿ ಸದಾನಂದಗೌಡ ಹೇಳಿದ್ದಾರೆ

ಜೊತೆಗೆ ರಾಸಾಯನಿಕ ಕ್ಷೇತ್ರದಲ್ಲಿ ಲಭ್ಯವಿರುವ ಅವಕಾಶ ಸೇರಿದಂತೆ ಇನ್ನಿತರೆ ವಿಷಯಗಳ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ವಿಶ್ವಸಂಸ್ಟೆಯ ವ್ಯಾಪಾರ ಮತ್ತು ಅಭಿವೃದ್ದಿ ವರದಿಯನ್ನು ಉಲ್ಲೇಖಿಸಿದ ಅವರು ಜಾಗತಿಕ ಮಟ್ಟದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಶ್ರಮಾಣ ಶೇ

ಎರಡು ದೇಶಗಳ ಪ್ಲೆಕಿ ಭಾರತದಲ್ಲಿ ಮಾತ್ರ ವಿದೇಶಿ ಬಂಡವಾಳ ಹೂಡಿಕೆ ಪ್ರಮಾಣ ಸಕಾರಾತ್ಸಕವಾಗಿದೆ ಎಂದು ಅವರು ಹೇಳಿದರು

ಇದೇ ಮೊದಲ ಬಾರಿಗೆ ಜಾಗತಿಕ ಹೂಡಿಕೆದಾರರಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು ಈ ವೇಳೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಖಾತೆ ರಾಜ್ಯ ಸಚಿವ ಮನ್ ಸುಖ್ ಮಾಂಡವೀಯ ಚಿಷಧ ಇಲಾಖೆ ಕಾರ್ಯದರ್ಶಿ ಎಸ್ ಅಪರ್ಣ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ಗರು

ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಭಾರತದಲ್ಲಿ ಕೊರೋನೋ ಸೋಂಕಿನ ಸವಾಲನ್ನು ಅವಕಾಶವನ್ನಾಗಿ ಬಳಸಿಕೊಳ್ಳಲಾಗಿದೆ ಹೀಗಾಗಿ ಆನ್ಲೈನ್ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಹೇಳಿದರು

ದೀಕ್ಷಾ ವೇದಿಕೆಯಲ್ಲಿ ಲಕ್ಷಾಂತರ ಮಂದಿ ಉಪನ್ನಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ ಇದರಿಂದ ಉಪಯೋಗವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅನೇಕ ರಾಜ್ಲಗಳು ಈಗಾಗಲೇ ತಾಲಾ ಕಾಲೇಜು ಮನರಾಂಭ ಮಾಡಿವೆ ಮತ್ತೆ ಕೆಲವು ರಾಜ್ಯಗಳು ಈ ನಿಟ್ಲನಲ್ಲಿ ಮುಂದಾಗಿವೆ ಶಾಲಾ ಕಾಲೇಜು ಆರಂಭ ಸಂಬಂಧ ಕೇಂದ್ರ ಸರ್ಕಾರದಿಂದ ಎಲ್ಲಾ ಅಗತ್ಯ ಮುನ್ನೆಚ್ವರಿಕೆ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ

ಜೆಡಿಎಸ್ ಪಕ್ಷದಿಂದ ಬಸವರಾಜ್ ಹೊರಟ್ಟ ಕಾಂಗ್ರೆಸ್ನಿಂದ ನಸೀರ್ ಅಹಮದ್ ನಾಮಪತ್ರ ಸಲ್ಲಿಸಿದ್ದಾರೆ ಸಭಾಪತಿ ಪ್ರತಾಪ್ಚಂದ್ರ ಶೆಟ್ಟ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸ್ವಾನಕ್ಷೆ ಚುನಾವಣೆ ನಡೆಯತ್ತಿದೆ ಇದೇ ಉದ್ದೇಶಕ್ತಾಗಿ ವಿಧಾನಪರಿಷತ್ತಿನ ಅಧಿವೇಶನವನ್ನು ಬುಧವಾರದವರೆಗೂ ವಿಸ್ತರಣೆ ಮಾಡಲಾಗಿದೆ

ನಂತರದ ಸ್ಥಾನಗಳನ್ನು ಕಾಂಗ್ರೆಸ್ ಜೆಡಿಎಸ್ ಪಡೆದುಕೊಂಡಿವೆ ಒಬ್ಬರು ಪಕ್ಷೇತರರಿದ್ದು ಒಂದು ಹುದ್ದೆ ಖಾಲಿ ಇದೆ

ಇನ್ನುಳಿದ ಎರಡು ಸ್ಥಾನಗಳಲ್ಲಿ ಅಮೆರಿಕಾ ಮತ್ತು ಇಂಗ್ಲೆಂಡ್ ದೇಶಗಳು ಇವೆ

ಇದಕ್ಕೂ ಮುನ್ನ ಎರಡನೇ ಇನಿಂಗ್ಸ್ನಲ್ಲಿ ಭಾರತದ ಪರ ಆರ್